ಸಂವಿಧಾನ ವಿಜೃಂಭಿಸಿದ ಸುಪ್ರಿಂ ತೀರ್ಮ ನ್ತಾಯಾಲಯ ಮತ್ತು ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಕಾರ್ಯ ನಿರ್ವಹಣೆ ರಮೇಶಕುಮಾರ ಹೇಳಿಕೆ

ರಾಜೀನಾಮೆ ಸಲ್ಲಿಸಿರುವ ಶಾಸಕರಿಗೆ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಯಾವುದೇ ರೀತಿಯ ಒತ್ತಡ ಹೇರುವಂತಿಲ್ಲ

ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸಲು ಸಮತೋಲನ ಕಾಪಾಡುವುದು ಅಗತ್ತವಾಗಿದ್ದು ಈ ಪ್ರಕರಣದಲ್ಲಿ ಹಲವು ಕಾನೂನಾತ್ಸಕ ಮತ್ತು ಸಂವಿಧಾನಾತ್ಸಕ ಅಂತಗಳು ಒಳಗೊಂಡಿದ್ದು ಈ ಕುರಿತು ವಿಸ್ತೃತ ವಿಚಾರಣೆ ಅಗತ್ಯವಿದೆ ಎಂದಿರುವ ಸುಪ್ರಿಂ ಕೋರ್ಟ ಮಧ್ಯಂತರ ಆದೇಶದ ಮೂಲಕ ತಾತ್ಕಾಲಿಕ ಪರಿಹಾರ ನೀಡಿದೆ

ಮುಕುಲ್ ರೋಹಟಗಿ ಮಾತನಾಡಿ ನ್ಯಾಯಾಲಯ ಎರಡು ಪ್ರಮುಖ ಆದೇಶಗಳನ್ನು ನೀಡಿದೆ

ಮತ್ತು ರಾಜೀನಾಮೆ ವಿಷಯದಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲು ಸ್ವೀಕರ್ ಅವರಿಗೆ ಸಮಯಾವಕಾಶ ನೀಡಲಾಗಿದೆ ಎಂದರು ರಾಜ್ಯ ಸರಕಾರದ ಅಸ್ವಿರತೆ ಹಾಗೂ ಶಾಸಕರ ರಾಜೀನಾಮೆ ಕುರಿತು ಸುಪ್ರಿಂ ಕೋರ್ಟ್ ನೀಡಿರುವ ತೀರ್ಪು ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿದಿದ್ದು ಅದು ಚಾರಿತ್ರಿಕ ತೀರ್ಪಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಕೆ

ಕೋಲಾರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ತೀರ್ಮ ತಮ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವೆ ಎಂದರು ಗುರುವಾರ ನಿಗದಿತ ವೇಳೆಗೆ ವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ ಆರಂಭಿಸಲಾಗುವುದು ಆಡಳಿತ ಮತ್ತು ವಿರೋಧ ಪಕ್ಷಗಳು ತಮಗೆ ಚರ್ಚೆ ಅಗತ್ಯವಿಲ್ಲ ನೇರವಾಗಿ ವಿಶ್ವಾಸ ನಿರ್ಣಯದ ಮತದಾನ ಅಗತ್ಯವೆಂದರೆ ಮತದಾನಕ್ಕೆ ಹೋಗಲಾಗುವುದು ಇದು ಆಡಳಿತ ಮತ್ತು ಪ್ರತಿ ಪಕ್ಷಗಳು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿದರು ತಮಗೆ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಗೊತ್ತೇ ಹೊರತು ಅತ್ಯಪ್ತ ಶಾಸಕರು ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ನುಡಿದ ರಮೇಶಕುಮಾರ ರಾಜೀನಾಮೆ ವಿಚಾರದಲ್ಲಿ ವಿಳಂಬಕ್ಕೆ ಆಸ್ಪದ ನೀಡಿದೆ ತಮ್ಮ ಜವಾಬ್ದಾರಿ ನಿರ್ವಹಿಸುವುದಾಗಿ ಹೇಳಿದರು ರಾಜ್ದದ ಸಮಿತ್ರ ಸರಕಾರ ವಿಶ್ವಾಸಮತ ಗೆಲ್ಲುತ್ತದೆ ಸರಕಾರ ಸುಭದ್ರವಾಗಿರುತ್ತದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯು ಟಿ ಖಾದರ್ ವಿಶ್ವಾಸ ವ್ವಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಗುರುವಾರ ವಿಶ್ವಾಸಮತ ಪ್ರಸ್ತಾವ ಮಂಡನೆಗೆ ಸ್ವೀಕರ್ ಅವಕಾಶ ನೀಡಿದ್ದಾರೆ ಈ ಬಗ್ಗೆ ಚರ್ಚೆ ಸೋಮವಾರದವರೆಗೂ ಮುಂದುವರೆಯಬಹುದು ಬಳಿಕ ಸ್ವೀಕರ್ ನಿರ್ದೇಶನದಂತೆ ವಿಶ್ವಾಸಮತಯಾಜನೆ ನಡೆಯಲಿದೆ ಸದನದ ವಿಶ್ವಾಸ ಗಳಿಸಿ ರಾಜ್ಯದ ಜನತೆಗೆ ಉತ್ತಮ ಆಡಳಿತ ನೀಡುತ್ತೇವೆ ಎಂದರು ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದ ಎಸ್ಐಟಿ ತನಿಖೆಗೂ ಸನದನ ಕಲಾಪಕ್ಕೂ ಯಾವುದೇ ಸಂಬಂಧ ಇಲ್ಲ ಎಸ್ಐಟಿ ಕಾನೂನು ಪ್ರಕಾರ ತನಿಖೆ ನಡೆಸುತ್ತಿದೆ ಎಂದು ಸಚಿವರು ಹೇಳಿದರು

ಆದರೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ಮುಂದುವರಿಯುವುದಾಗಿ ಶಾಸಕ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದ ಅವರು ರಾಜೀನಾಮೆ ಬಗ್ಗೆಸ್ಟೀಕರ್ ರಮೇಶ್ ಕುಮಾರ್ ಬಳಿ ತಿಳಿಸುತ್ತೇನೆ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸುತ್ತೇನೆ

ಕುಮಾರಸ್ವಾಮಿ ಅವರ ವಿಶ್ವಾಸಮತಯಾಚನೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದು ಹೇಳಿದರು ಅತ್ಯಪ್ತ ಶಾಸಕರ ರಾಜೀನಾಮೆ ವಿಷಯದಲ್ಲಿ ಸುಪ್ರೀಂಕೋರ್ಟ್ ನೀಡಿರುವ ಮಧ್ಯಂತರ ಆದೇಶದ ನಂತರ ಕರ್ನಾಟಕದಲ್ಲಿ ಸಮ್ಮಿತ್ರ ಸರ್ಕಾರಕ್ಕೆ ವಿಶ್ವಾಸಮತ ಯಾಜನೆಯಲ್ಲಿ ಸೋಲುಂಟಾಗಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ವಾದ ಜೋಶಿ ಪ್ರತಿಕಿಯಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ತೀರ್ಮ ಕುರಿತು ಪ್ರತಿಕ್ರಿಯಿಸಿದ ಅವರು ಸರ್ಕಾರದ ವಿರುದ್ದ ಬಂಡಾಯ ಎದ್ದಿರುವ ಶಾಸಕರಿಗೆ ವಿಪ್ ಅನ್ವಯವಾಗುವುದಿಲ್ಲ ರಾಜೀನಾಮೆ ಶಾಸಕರ ಹಕ್ಕು ಎನ್ನುವ ಅಭಿಪ್ರಾಯವನ್ನು ನ್ಯಾಯಾಲಯ ವ್ಯಕ್ತಪಡಿಸಿರುವುದರಿಂದ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಹೀಗಾಗಿ ಬಹುಮತ ಸಾಬೀತುಪಡಿಸುವಲ್ಲಿ ಸರ್ಕಾರ ವಿಫಲವಾಗಲಿದೆ ಎಂದರು ರಾಜ್ಯ ರಾಜಕಾರಣದಲ್ಲಿ ಕಳೆದ ಒಂದು ವಾರದಿಂದ ನಡೆದ ವಿದ್ದಮಾನಗಳಿಂದಾಗಿ ಉಂಟಾಗಿದ್ದ ಅಸ್ವಿರತೆ ಸುಪ್ರಿಂ ಕೋರ್ಟ ನೀಡಿರುವ ಮಧ್ಯಂತರ ಆದೇಶದಿಂದಾಗಿ ತಹಬಂದಿಗೆ ಬಂದಂತಾಗಿದೆ ಎಂದು ಸುಪ್ರಿಂ ತೀರ್ಮ ಕುರಿತು ರಾಜ್ಯ ಬಿಜೆಪಿ ಹರ್ಷ ವ್ಯಕ್ತಪಡಿಸಿದೆ ಶಾಸಕರ ರಾಜೀನಾಮೆ ವಿಚಾರದಲ್ಲಿ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಮ ಅತೃಪ್ತ ಶಾಸಕರಿಗೆ ನೈತಿಕ ಬಲ ತಂದುಕೊಟ್ಟಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಈ ತೀರ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಸಂದ ಗೆಲುವು ಇದು ಮಧ್ಯಂತರ ಆದೇಶವಾಗಿದ್ದು ಸ್ವೀಕರ್ ರಮೇಶ್ಕುಮಾರ್ ತೀರ್ಪಿನ ಅನ್ವಯ ಕ್ರಮ ಕೈಗೊಂಡು ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಬೇಕು ಎಂದು ತೀರ್ಪಿನ ಕುರಿತು ಪ್ರತಿಕ್ರಯಿಸಿದರು ವಿಧಾನಸಭೆ ಮಾಜಿ ಸ್ಪೀಕರ್ ಹಾಗೂ ಬಿಜೆಪಿ ಶಾಸಕ ಜಗದೀಶ್ ಶೆಟ್ಟರ್ ಮಾತನಾಡಿ ಈ ತೀರ್ಮ ಶಾಸಕರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸಿದೆ ಅತೃಪ್ತ ಶಾಸಕರ ಪರವಾಗಿ ಈ ತೀರ್ಮ ಬಂದಿದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ನಾಳೆ ವಿಶ್ವಾಸ ಮತ ಯಾಜನೆಗೂ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು

ಈಶ್ವರಪ್ಪ ಮಾತನಾಡಿ ರಾಜ್ಯದ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಸುಪ್ರೀಂಕೋರ್ಟ್ ತೀರ್ಮ ನೀಡಿದ್ದು ಮೈತ್ರಿ ಸರ್ಕಾರದ ವಿರುದ್ಧವಾದ ಆದೇಶವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿಶ್ವಾಸಮತ ಯಾಚಿಸಲು ಮುಂದಾಗದೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಉತ್ತಮ ಎಂದರು ಸುಪ್ರೀಂಕೋರ್ಟಿನ ತೀರ್ಮ ತಪಿತಸ್ಥರನ್ನು ರಕ್ಷಿಸಿ ಪಕ್ಷಾಂತರಕ್ಕೆ ಬೆಂಬಲ ನೀಡುವಂತಿದೆ ಎಂದು ರಾಜ್ಯ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ

ರಾಜೀನಾಮೆಯ ಕಾರಣದ ವಿಜಾರಣೆ ನಡೆಸಿ ಸ್ಪೀಕರ್ ತ್ರಮ ಕೈಗೊಳ್ಳಲು ಅವಕಾಶವಾಗಿದೆ ಎಂದಿದ್ದಾರೆ ವಿಧಾನಸಭೆಯಲ್ಲಿ ನಡೆಯುವ ವಿಶ್ವಾಸ ಮತ ಯಾಚನೆ ಕಲಾಪದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮುಂಬೈನಲ್ಲಿ ಮೊಕ್ಕಾಂ ಹೂಡಿರುವ ಬಂಡಾಯ ಶಾಸಕರು ಸ್ಪಷ್ಟಪಡಿಸಿದ್ದಾರೆ ಸುಪ್ರಿಂ ಕೋರ್ಟ ತೀರ್ಪಿನ ನಂತರ ಈ ಕುರಿತು ಪ್ರತಿಕ್ರಯಿಸಿದ ಅವರು ತೀರ್ಪನ್ನು ಸ್ವಾಗತಿಸುತ್ತೇವೆ ತೀರ್ಮ ಶಾಸಕರ ಪಕ್ಕನ್ನು ಎತ್ತಿ ಹಿಡಿದಿದೆ ತಾವು ನೀಡಿರುವ ರಾಜೀನಾಮೆ ವಾಪಾಸ್ ಪಡೆಯುವ ಪ್ರಶ್ನೆಯೇ ಇಲ್ಲ ವಿಶ್ವಾಸಮತಯಾಜನೆ ಕಲಾಪಕ್ಕೆ ತಾವು ಹಾಜರಾಗುವುದಿಲ್ಲ ಎಂದು ಅವರು ತಿಳಿಸಿದ್ದಾಗಿ ಸುದ್ದಿಸಂಸ್ದೆ ವರದಿ ಮಾಡಿದೆ

ಪೇಯಿಂಗ್ ಗೆಸ್ಟ್ ಪಿಜಿಗಳಲ್ಲಿ ಸುರಕ್ಷಕೆ ಮತ್ತು ನಿಯಂತ್ರಣಕ್ಕೆ ಪ್ರಕ್ಶೇಕ ನೀತಿ ರೂಪಿಸಲಾಗುತ್ತಿದ್ದು ಕರಡು ಪ್ರತಿ ಸಿದ್ದಗೊಂಡಿದೆ ಎಂದು ನಗರಾಭಿವೃದ್ಧಿ ಇಲಾಖೆ ಸಚಿವ ಯು

ಖಾದರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿಜಿಗಳಿಗೆ ನಿಯಂತ್ರಣ ಇಲ್ಲದ ಕಾರಣ ಅಹಿತಕರ ಫಟನೆಗಳು ಸಂಭವಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಕಡೆ ಪಿಜಿಗಳಲ್ಲಿ ಮಹಿಳೆಯರು ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿ ನೀತಿ ರೂಪಿಸಬೇಕಾದ ಅಗತ್ಯವಿದೆ ಎಂದರು

ಆದರೆ ಅದು ಪಾಲನೆಯಾಗುತ್ತಿಲ್ಲ ಅಂಗಡಿಯನ್ನು ಒಮ್ಮೆ ವಹಿಸಿಕೊಂಡವರೇ ಮುಂದುವರೆಯುತ್ತಿದ್ದಾರೆ ಇದರಿಂದಾಗಿ ಸರಕಾರಕ್ಕೆ ಬಾಡಿಗೆ ನಷ್ಷವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ವಾಣಿಜ್ಯ ಮಳಿಗೆಗಳಿಗೆ ಸಂಬಂಧಿಸಿ ವಿಲೇವಾರಿ ನೀತಿ ಜಾರಿಗೊಳಿಸಲಾಗುತ್ತಿದೆ ಎಂದು ಹೇಳಿದರು ಭಾರತದ ನಿವೃತ್ತ ನೌಕಾ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನ ಸೇನಾ ನ್ಯಾಯಾಲಯ ವಿಧಿಸಿರುವ ಮರಣ ದಂಡನೆ ಶಿಕ್ಷೆಗೆ ಅಂತಾರಾಷ್ಷೀಯ ನ್ಯಾಯಾಲಯ ನಿನ್ನೆ ತಡೆ ನೀಡಿದ್ದು ಅವರಿಗೆ ನೀಡಿದ ಶಿಕ್ಷೆ ಕುರಿತು ಸಮರ್ಪಕ ಮರು ಪರಿಶೀಲನೆ ನಡೆಸುವಂತೆ ತಾಕೀತು ಮಾಡಿದೆ